ಸದಾನಂದಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಾರಿಗೆ ತಂದ ಸಕಾಲ ಯೋಜನೆಯಲ್ಲಿ ಇದು ಕೂಡ ಅಡಕವಾಗಿತ್ತು ಎಂದು ಹೇಳಿದರು ಬೆಂಗಳೂರು ಒನ್ ಕೇಂದ್ರಗಳು ಜನರಿಗೆ ಒಂದೇ ಸೂರಿನಡಿ ಪಲವು ಸೌಲಭ್ಯಗಳನ್ನು ನೀಡುತ್ತಾ ಉತ್ತಮ ಸೇವೆ ನೀಡುತ್ತಿದೆ

ಬೆಂಗಳೂರಿನ ಅಡಕಮಾರನಪಳ್ಳಿಯ ಜೈನ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದುಬಾರಿ ಬೆಲೆಯ ಬಟ್ಟೆಧರಿಸುವುದು ಮತ್ತು ಐಷಾರಾಮಿ ಕಾರುಗಳಲ್ಲಿ ಸಂಜಾರ ಮಾಡುವುದೇ ಬದುಕಿನ ವೈಭವವಲ್ಲ

ಭಗವಾನ್ ಮಹಾವೀರರು ಶಾಂತಿಯಿಂದ ಬದುಕುವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ

ಇದೇ ಸಂದರ್ಭದಲ್ಲಿ ಆಚಾರ್ಯ ಮಪಾ ಶ್ರಮಣೀ ಮಸಕ್ತವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಮಾಜಿ ಕೇಂದ್ರ ಸಚಿವ ಶಿವರಾಜ್ ಪಾಟೀಲ್ ಜೈನ ಸಮುದಾಯ ಅಹಿಂಸೆಗೆ ಪ್ರಧಾನ ಆದ್ಮತೆ ನೀಡುತ್ತದೆ ಶಾಂತಿಯನ್ನು ಪ್ರತಿಪಾದಿಸುವ ಗುಣ ವಿಶ್ವಮಾನ್ಯವಾಗಿದೆ ಎಂದು ಹೇಳಿದರು ಆಶೀರ್ವಚನ ನೀಡಿ ಮಾತನಾಡಿದ ಆಚಾರ್ಯ ಮಪಾ ಶ್ರಮಣೇ ಸಾಮರಸ್ಕ ನೈತಿಕತೆ ಮತ್ತು ವ್ಯಸನ ಮುಕ್ತಿ ಈ ಮೂರು ಅಹಿಂಸಾ ಧ್ಯೇಯಗಳನ್ನು ಜನತೆ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಜಲ ಮತ್ತು ಜಲ ಮೂಲಗಳ ರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಪ್ರಾಯ ಪಟ್ಟಿದ್ದಾರೆ ಆಕಾಶವಾಣಿಯ ಮನ್ ಕೇ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮನದ ಮಾತು ದೇಶ ಮತ್ತು ಸಮಾಜಕ್ಕೆ ಒಂದು ಕನ್ನಡಿಯಂತಿದೆ ಇದು ದೇಶ ಬಾಂಧವರಲ್ಲಿ ಅರ್ಥಿಕ ಸಾಮರ್ಥ್ಯ ಶಕ್ತಿ ಮತ್ತು ಪ್ರತಿಭೆಯ ಕೊರತೆಯಲ್ಲ ಎಂಬುದನ್ನೂ ಸಾಬೀತುಪಡಿಸಿದೆ ಆ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಒಗ್ಗೂಡಿಸಿ ಕಾರ್ಯರೂಪಕ್ಕೆ ತರುವ ಅವಶ್ಕಕತೆ ಇದೆ ಎಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎರಡನೇ ಅವಧಿಗೆ ದೇಶದ ಪ್ರಧಾನಿಯಾಗಿ ಆಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲನೇ ಮನದ ಮಾತು ಕಾರ್ಯಕ್ರಮವಾಗಿದೆ ನೀರಿನ ಮಪತ್ವವನ್ನು ಒತ್ತಿ ಹೇಳಿದ ಅವರು ಇದಕ್ಕಾಗಿ ದೇಶದಲ್ಲಿ ಜಲಶಕ್ತಿ ಸಚಿವಾಲಯ ಆರಭಿಸಲಾಗಿದ್ದು ನೀರಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ಕುರಿತು ಶೀಘಗತಿಯಲ್ಲಿ ನಿರ್ಣಯ ಕೈಗೊಳ್ಳುವುದು ಸಚವಾಲಯದ ಮುಖ್ಯ ಉದ್ದೇಶವಾಗಿದೆ ಮಳೆ ನೀರು ಸಂಗ್ರಹಣೆ ಪ್ರತಿಯೊಬ್ಬರ ಆದ್ಯತೆಯಾಗಬೇಕು ಒಂದೊಂದು ಪನಿ ನೀರನ್ನು ಸಂರಕ್ಷಿಸಲು ಗ್ರಾಮ ಸಭೆಗಳನ್ನು ಆಯೋಜಿಸಿ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಬೇಕು

ಆರೋಗ್ಯ ಪೂರ್ಣ ಸಮಾಜಕ್ಕೆ ಆರೋಗ್ಯವಂತ ಸಂವೇದನಾಶೀಲ ಜನರ ಅವಶ್ಯಕತೆಯಿದೆ

ದೇವೇಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಿಶ್ರ ಸರ್ಕಾರದ ಭವಿಷ್ಕಕ್ಕೆ ಯಾವುದೇ ತೊಂದರೆಯಾಗದಂತೆ ಪಕ್ಷವನ್ನು ಬಲ ಪಡಿಸಲು ಪಾದಯಾತ್ರೆ ಪಮ್ಮಿಕೊಳ್ಳುತ್ತಿರುವುದಾಗಿ ಸ್ಪಷ್ಟ ಪಡಿಸಿದರು ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸಲು ಕಳೆದ ಮೂರು ನಾಲ್ಲು ದಿನಗಳಿಂದ ವಿವಿಧ ವಿಭಾಗಗಳ ಮುಖಂಡರ ಜೊತೆ ನಿರಂತರ ಸಮಾಲೋಚನೆ ನಡೆಸುತ್ತಿರುವುದಾಗಿ ಅವರು ಹೇಳಿದರು